ಅಕ್ಟರ್ ಪ್ರತಿಕ್ರಿಯಿಸಿದ್ದಾರೆ ಕೆಲವರಿಗೆ ಆಧಾರರಹಿತವಾಗಿ ಆರೋಪ ಮಾಡುವುದು ಅಭ್ಯಾಸವಾಗಿರುತ್ತದೆ ತಮ್ಮ ವಿರುದ್ಧ ಮಾಡಲಾಗಿರುವ ಈ ಪ್ರಕರಣದ ಬಗ್ಗೆ ವಕೀಲರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧರಿಸುತ್ತಾರೆ ಎಂದು ಹೇಳಿದ್ದಾರೆ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿಯಿರುವಾಗ ಇಂತಹ ಆರೋಪಗಳು ಯಾಕಾಗಿ ಕೇಳಿ ಬಂದಿವೆ ಎಂದು ಎಂ ಜೆ ಅಕ್ಟರ್ ಪ್ರತ್ನಿಸಿದ್ದಾರೆಂದು ಎಎನ್ಐ ಸುದ್ದಿಸಂಸ್ಥೆ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿ ಮಾಡಿದೆ ಇಂತಹ ಸುಳ್ಳು ಮತ್ತು ಆಧಾರರಹಿತ ಆರೋಪಗಳ ಮೂಲಕ ತಮ್ಮ ವರ್ಚಸ್ತು ಮತ್ತು ಚಾರಿತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆದಿದೆ ಈ ಆರೋಪಗಳಿಂದ ತಮಗೆ ನೋವುಂಟಾಗಿದ್ದು ಇದರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಂ

ವಿದೇಶ ಪ್ರವಾಸ ಮುಗಿಸಿ ನಿನ್ನೆಯಷ್ಟೇ ಅವರು ಭಾರತಕ್ಕೆ ಹಿಂತಿರುಗಿದ್ದರು

ಅಕ್ಟರ್ ಸಂಪಾದಕರಾಗಿದ್ದಾಗ ಲೈಂಗಿಕ ದೌರ್ಜನ್ಯವೆಸಗಿದ್ದರು ಎಂದು ಕೆಲವು ಮಹಿಳಾ ಪತ್ರಕರ್ತರು ಇತ್ತೀಚೆಗೆ ಆರೋಪಿಸಿದ್ದರು

ತಮ್ಮ ಸಚಿವಾಲಯದ ನಗರ ಅಭಿವೃದ್ಧಿ ನಿಧಿಯಡಿ ಐದು ಚಲನಶೀಲತೆಯ ಯೋಜನೆಗಳ ಪೈಕಿ ಸೈವಾಕ್ ಕೂಡ ಒಂದಾಗಿದೆ

ದೇಶ ಅಭಿವೃದ್ಧಿಗೆ ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ ಎಂದು ಕೇಂದ್ರ ಸಾರಿಗೆ ಹಡಗು ನಿರ್ಮಾಣ ಹಾಗೂ ನದಿ ಅಭಿವೃದ್ಧಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ ಶಾಲೆಯೊಂದರ ಡಿಜೆಟಲೀಕರಣದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು

ಇಲ್ಲಿ ವಿದ್ವಾರ್ಥಿಗಳು ಹೆಸರಾಂತ ವ್ಲಕ್ತಿಗಳಿಂದ ಮಾಹಿತಿಯನ್ನು ಆನ್ಲ್ಲೆನ್ನಲ್ಲಿ ಪಡೆಯಬಹುದು ಎಂದರು

ಮಧ್ಯಪ್ರದೇಶದಲ್ಲಿ ನಿನ್ನೆ ಅವರು ಹೊತಂಗಾಬಾದ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಭಾರತೀಯ ಜನತಾ ಪಾರ್ಟ ನಾಯಕರ ಪಕ್ಷವಲ್ಲ ಬದಲಾಗಿ ಅದು ಕಾರ್ಯಕರ್ತರ ಪಕ್ಷವಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇಶ ರಾಜ್ಯದ ಜನತೆಗೆ ಅನ್ವಾಯ ಮಾಡುತ್ತಿದೆ ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚು ಬದ್ದತೆ ತೋರುವ ಮೂಲಕ ಪಕ್ಷದ ಅಭ್ಯರ್ಥಿಗಳನನ್ನು ಗೆಲ್ಲಿಸುವಂತೆ ಅಮಿತ್ ಶಾ ಕೋರಿದರು ಅಸ್ನಾಂನ ಅತಿದೊಡ್ಡ ಹಭ್ಲವಾದ ನವರಾತ್ರಿಯ ದುರ್ಗಾ ಪೂಜೆ ಇಂದಿನಿಂದ ಆರಂಭವಾಗಿದೆ

ಈ ಸಂದರ್ಭದಲ್ಲಿ ಜನರಲ್ಲಿ ಸಾಮಾಜಿಕ ವಿಷಯಗಳ ಕುರಿತು ಅರಿವು ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಹಮ್ಸಿಕೊಳ್ಳಲಾಗಿದೆ ಫೇಂಡಾಮೃಗದ ಅತ್ರಿಮ ದೇಟೆ ಸ್ವಚ್ದಭಾರತ ಅಭಿಯಾನ ಸ್ತೀ ಸಬಲೀಕರಣ ಸೇರಿದಂತೆ ಸಮಾಜ ಸುಧಾರಣೆಯ ಹಲವು ವಿಷಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಎಲ್ಲೆಡೆ ಮಂತ್ರ ಫೋಷ ಕೇಳಬರುತ್ತಿದ್ದು ಮಾರುಕಟ್ಟೆ ಜನಜಂಗುಳಿಯಿಂದ ತುಂಬಿ ಹೋಗಿದೆ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ನಿಗಾ ವಹಿಸಲಾಗುತ್ತಿದ್ದು ಬಿಗಿ ಭದ್ರತೆ ಮಾಡಲಾಗಿದೆ ಎಲ್ಲಾ ಪೂಜಾ ಪೆಂಡಾಲ್ಗಳಲ್ಲಿಯೂ ಸಿ

ಕ್ಲಾಮೆರಾಗಳನ್ನು ಅಳವಡಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ಅತಿ ದೊಡ್ಡ ಉತ್ಸವ ದುರ್ಗಾ ಪೂಜೆ ಸಮೀಪಸುತ್ತಿದ್ದು ಅಲ್ಲಿನ ಪ್ರತಿಪಕ್ಷವಾಗಿರುವ ಬಿಜೆಪಿ ವಿಶಿಷ್ಟ ರೀತಿಯಲ್ಲಿ ಉತ್ಸವ ಆಚರಿಸಲು ನಿರ್ಧರಿಸಿದೆ ಜನರನ್ನು ತಲುಪಲು ಇದನ್ನು ಉತ್ತಮ ವೇದಿಕೆಯನ್ನಾಗಿ ಬಳಸಿಕೊಳ್ಳಲು ಬಿಜೆಪಿ ಮುಂದಾಗಿದ್ದು ಉತ್ತವದ ವೇಳೆ ರಾಜ್ಯಾದ್ಗಂತ ತೆರೆಯಲಾಗುವ ಸುಮಾರು ಮೂರು ಸಾವಿರ ಮಸ್ತಕಗಳ ಮಳಿಗೆ ಬಳಿ ಪಕ್ಷದ ಸಿದ್ದಾಂತ ತಿಳಿಸುವ ಪುಸ್ತಕಗಳನ್ನು ಪ್ರದರ್ಶನಕ್ಕಿಡಲು ನಿರ್ಧರಿಸಿದೆ ಇದರ ಜತೆಗೆ ಬಜೆಪಿಯ ಆದರ್ಶ ಸಾಹಿತ್ಯ ತಿಳಿಸಲು ನಾಗರಿಕರ ರಾಷ್ಷೀಯ ನೋಂದಣಿ ಮತ್ತು ಪೌರತ್ವ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಜನತೆಗೆ ನಿರಂತರವಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರದರ್ಶನ ಏರ್ಪಡಿಸಲು ಮುಂದಾಗಿದೆ ರಾಜ್ಞ ಬಿಜೆಪಿ ಫಟಕದ ಅಧ್ಯಕ್ಷ ದಿಲೀಪ್ ಫೋಷ ಮುಂಬರುವ ದುರ್ಗಾ ಪೂಜೆಯ ವೇಳೆ ತಮ್ನ ಪಕ್ಷದ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದು ರಾಜ್ಯ ಬಿಜೆಪಿಯ ಐತಿಹಾಸಿಕ ಉತ್ಸವ ಇದಾಗಿದೆ ಎಂದು ಹೇಳಿದ್ದಾರೆ

ಲಂಡನ್ನಲ್ಲಿ ನಿನ್ನೆ ವಿದೇಶಾಂಗ ಕಚೇರಿಯಿಂದ ಈ ಪ್ರಕಟಣೆ ಹೊರಡಿಸಲಾಗಿದೆ ಬ್ರಿಟನ್ನ ವಿದೇಶಾಂಗ ಸಚಿವ ಜೆರೆಮಿ ಹಂಟ್ ಪ್ರಾನ್ಸ್ ಸಚಿವ ಜೀನ್ ಯ್ಟೂಸ್ ಲೀ ಡ್ರಯನ್ ಮತ್ತು ಜರ್ಮನಿಯ ಹೆಲ್ಕೋ ಮಾಸ್ ಜಂಟಿಯಾಗಿ ಹೇಳಿಕೆ ನೀಡಿದ್ದಾರೆ ಸೌದಿ ಪತ್ರಕರ್ತನ ಕಣ್ಣರೆಗೆ ಜವಾಬ್ದಾರಿಯಾಗಿರುವವರನ್ನು ವಿಚಾರಣೆಗೆ ಒಳಪಡಿಸುವಂತೆ ಅವರು ಆಗ್ರಹಿಸಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ನಿನ್ನೆ ರಾತ್ರಿ ಕಾಶ್ಮೀರ ಮಧ್ಯಭಾಗದ ಬಡಗಾಂವ್ ಜಿಲ್ಲೆಯಲ್ಲಿ ಗುರುತು ಸಿಗದ ಭಯೋತ್ಪಾದಕರು ನಿವೃತ್ತ ಪೊಲೀಸ್ ಅಧಿಕಾರಿಯ ಭದ್ರತಾ ಸಿಬ್ಬಂದಿಯಿಂದ ಎರಡು ಕಾರ್ದ್ವೆನ್ ಬಂದೂಕುಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಸ್ವಯಂಚಾಲಿತ ಶಸ್ತಾಸ್ತಗಳನ್ನು ಹೊಂದಿದ್ದ ಭಯೋತ್ವಾದಕರ ಗುಂಪೊಂದು ನಿವೃತ್ತ ಹೊಲೀಸ್ ಅಧಿಕಾರಿ ಫುಲಾಮ್ ಮೊಹಮ್ನದ ನಿವಾಸದ ಗಾರ್ಡ್ ಪೋಸ್ಟೆನೊಳಗೆ ನುಗ್ಗಿ ಮೊದಲಿಗೆ ಇಬ್ಬರು ಪೊಲೀಸ್ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ನಂತರ ಕಾರ್ಬೈನ್ ರೈಫಲ್ಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಹಲ್ಲೆಗೊಳಗಾದ ಮೊಲೀಸ್ ಸಿಬ್ಲಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ಮೂಲಗಳು ಹೇಳವೆ ಟರ್ಕಿಯಲ್ಲಿ ವಲಸಿಗರನ್ನು ಕರೆದೊಯ್ಟುತ್ತಿದ್ದ ವಾಹನವೊಂದು ಕಾಲುವೆಗೆ ಉರುಳಬಿದ್ದು

ವಲಸಿಗರನ್ನು ಗ್ರೀಸ್ಗೆ ಕೊಂಡೊಯ್ಕುತ್ತಿದ್ದ ವೇಳೆ ಆ ದೇಶದ ಪಶ್ಚಿಮ ಭಾಗದಲ್ಲಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿನ ಕಾಲುವೆಯೊಂದಕ್ಕೆ ಹಲವು ಅಡಿ ಎತ್ತರದಿಂದ ಲಾರಿ ಉರುಳಬಿದ್ದು ಈ ದುರಂತ ಸಂಭವಿಸಿದೆ ಇಜ್ಲೀರ್ ವಿಮಾನ ನಿಲ್ದಾಣದ ಹತ್ತಿರುವ ಇಜ್ಲೀರ್ ಪ್ರಾಂತ್ತದಲ್ಲಿ ಬರುವ ಹೆದ್ದಾರಿಯಲ್ಲಿ ಈ ಅವಘಡ ನಡೆದಿದೆ ವಲಸಿಗರ ರಾಷ್ಟೀಯತೆ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಮೂಲಗಳು ಅಲ್ಲಿನ ಅನಾಡೊಲು ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಈ ನಡುವೆ ಭಾರತದ ಅನುಭವಿ ಆಟಗಾರ ಲಿಯಾಂಡರ್ ಪೇಸ್ ಈ ಋತುವಿನಲ್ಲಿ ತಮ್ಮ ಎರಡನೇ ಚಾಲೆಂಜರ್ ಮಟ್ಟದ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ